ಗ್ರಾಮೀಣ ಭಾಗಗಳಲ್ಲಿ ಸ್ವಚ್ಚತೆ ಕಾಪಾಡಲು ಮೊಬೈಲ್ ಬಳಕೆದಾರರ ವ್ಯವಸ್ಥಿತ ಜಾಲ ರೂಪಿಸುವ ಅಗತ್ಯ ಸಚಿವ ಕೃಷ್ಣ ಧೈರೇಗೌಡ ಅಭಿಮತ ಿಂ ಕಾಡಂಚಿನ ಪ್ರದೇಶದಲ್ಲಿ ಆನೆಗಳು ರೈಲ್ವೆ ಅಪಘಾತಕ್ಕೆ ಒಳಗಾವುದನ್ನು ತಪ್ಪಿಸಲು ಟೆಂಟ್ಕಲ್ ಬೇಲಿಗಳನ್ನು ಹಾಕಲು ಚಿಂತನೆ ಅರಣ್ಣ ಬಾತೆ ಸಚಿವ ಆರ್

ಿ ಧಾರವಾಡದಲ್ಲಿಂದು ಆಕಾಶವಾಣಿ ಸಂಗೀತ ಸಮ್ಮೇಳನ ಖ್ಯಾತ ಕಲಾವಿದರಿಂದ ಕಾರ್ಯಕ್ರಮ ವಾರ್ತೆಗಳ ವಿವರ ಗ್ರಾಮೀಣ ಭಾಗಗಳಲ್ಲಿ ಸ್ವಚ್ಚತೆಯನ್ನು ಸುಸ್ತಿರವಾಗಿ ಕಾಪಾಡಲು ಸಂಘಟಿತ ಶ್ರಯತ್ನದಿಂದ ಮಾತ್ರ ಸಾಧ್ಯ ಇದಕ್ಕಾಗಿ ಹಳ್ಳಗಳಲ್ಲಿ ಮೊಬೈಲ್ ಬಳಕೆದಾರರ ಒಂದು ವ್ಯವ್ಯತ ನೆಚ್ವರ್ಕ ರೂಪಿಸಬೇಕಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ ಬೆಂಗಳೂರಿನ ಕ್ಯಾಪಿಟಲ್ ಹೋಟೆಲ್ನಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಬಯಲು ಶೌಚ ಮುಕ್ತ ಸುಶ್ವಿರತೆ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ಕರ್ನಾಟಕ ಮುಂದಿನ ಒಂದು ತಿಂಗಳಲ್ಲಿ ಸಂಪೂರ್ಣ ಬಯಲು ತೌಚ ಮುಕ್ತ ಗುರಿಯನ್ನು ಸಾಧಿಸಲಿದೆ ನಮ್ಮ ಗುರಿಗೆ ಅನುಗುಣವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಅದನ್ನು ಬಳಸುವುದು ಬಹಳ ಮುಖ್ಯ ಜನ ಈ ಶೌಚಾಲಯಗಳ ಬಳಕೆಯನ್ನು ಆರಂಭಿಸಿದಾಗ ಮಾತ್ರ ಯೋಜನೆ ಸಾರ್ಥಕವಾಗುತ್ತದೆ ಈ ದಿಸೆಯಲ್ಲಿ ಜನರ ಆಲೋಚನೆ ಮತ್ತು ಜೀವನ ಕೈಲಿ ಬದಲಾವಣೆ ಆಗಬೇಕಿದೆ ಈ ಬದಲಾವಣೆ ತರಲು ಒಂದು ಜಾಗೃತಿ ಆಂದೋಲನವನ್ನು ಆಯೋಜಿಸುವುದು ಬಹಳ ಮುಖ್ಯ ಎಂದು ಸಚಿವ ಕೃಷ್ಣ ಭೈರೇಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾಡಂಚನ ಪ್ರದೇಶದಲ್ಲಿ ಆನೆಗಳು ರೈಲ್ವೆ ಅಪಘಾತಕ್ಷೆ ಒಳಗಾವುದನ್ನು ತಪ್ಪಿಸಲು ಟೆಂಟ್ಕಲ್ ಬೇಲಿಗಳನ್ನು ಹಾಕಲು ಚಿಂತನೆ ನಡೆಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ಆರ್ ಶಂಕರ್ ಹೇಳಿದ್ದಾರೆ

ಹುಲಿಗಳ ಸಂರಕ್ಷಣೆಗಾಗಿ ಸರ್ಕಾರ ಹೆಚ್ಚನ ಕಾಳಜಿ ವಹಿಸಿದೆ ಅರಣ್ಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿಗಳು ಬಂದಿವೆ ಎಂದರು

ಸರ್ಕಾರದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಎಂದು ಸ್ಪಷ್ಟಪಡಿಸಿದರು

ಈ ಬಾರಿ ಅರ್ಜುನ ಆನೆ ಅಂಬಾರಿ ಹೊರುವುದು ಖಚಿತ ಎಂದು ಹೇಳಿದರು ಕೊಡಗು ನೆರೆ ಹಾವಳಿಯಿಂದ ಸಂತಸ್ತರಾದವರಿಗೆ ಪುನರ್ವಸತಿ ಕರ್ನಾಟಕದ ಇತರೆ ಭಾಗಗಳಲ್ಲಿ ಉಂಟಾದ ಬರ ಪರಿಸ್ಥಿತಿ ಹಾಗೂ ರೈತರ ಸಾಲಮನ್ನಾ ಕುರಿತು ಹೊಸದಿಲ್ಲಿಯಲ್ಲಿ ನಿನ್ನೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕೇಂದ್ರ ಗೃಹ ಖಾತೆ ಸಚಿವ ರಾಜ್ನಾಥ್ ಸಿಂಗ್ ಅವರ ಜೊತೆ ಸಮಾಲೋಚನೆ ನಡೆಸಿದರು ಪ್ರವಾಹ ಬಾಧಿತ ಪ್ರದೇಶಗಳ ಪ್ರಸ್ತುತ ಸ್ಕಿತಿಗತಿ ಕುರಿತು ವಿವರ ನೀಡಿದ ಮುಖ್ಯಮಂತ್ರಿ ಆ ಪ್ರದೇಶಗಳ ಅಭಿವೃದ್ದಿಗೆ ಕೂಡಲೇ ಹೆಚ್ಚಿನ ಪರಿಹಾರ ನೀಡುವಂತೆ ಮನವಿ ಸಲ್ಲಿಸಿದರು ಕೇಂದ್ರ ಸರ್ಕಾರದಿಂದ ಅಗತ್ವ ಪರಿಹಾರವನ್ನು ನೀಡುವ ಕುರಿತ ಭರವಸೆಯನ್ನು ಗೃಹ ಖಾತೆ ಸಚಿವ ರಾಜ್ನಾಥ್ ಸಿಂಗ್ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಮ್ಮ ಟ್ವೀಟರ್ ಸಂದೇತದಲ್ಲಿ ತಿಳಿಸಿದ್ದಾರೆ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಡರಿ ಅವರನ್ನು ಸಹ ಭೇಟಿ ಮಾಡಿದ ಮುಖ್ಣಮಂತ್ರಿ ಎಚ್

ಕುಮಾರಸ್ವಾಮಿ ರಾಜ್ಯದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಚರ್ಚಿಸಿದರು ಸಮುದ್ರಕ್ಕೆ ವ್ಯರ್ಥವಾಗಿ ಸೇರುತ್ತಿರುವ ಕಾವೇರಿ ನೀರನ್ನು ಬಳಸಿಕೊಂಡರೆ ಮೇಕೆದಾಟು ಯೋಜನೆಗೆ ಆಗುವ ಪ್ರಯೋಜನಗಳ ಕುರಿತು ಇದೇ ಸಂದರ್ಭದಲ್ಲಿ ವಿವರ ನೀಡಿದರು ಸರ್ಕಾರದ ಅನುದಾನವನ್ನು ಪಡೆಯದೇ ಓಎನ್ಜಿಸಿ ಕಂಪನಿಯು ತನ್ನ ಸಿ ಎಸ್ ಆರ್ ಕಾರ್ಯಚಟುವಟಕೆಯಡಿ ಧಾರವಾಡದ ಈಜುಕೊಳದ ಸ್ಥಳದಲ್ಲೇ ಅಂತಾರಾಷ್ಟೀಯ ದರ್ಜೆ ಕ್ರೀಡಾ ಸಂಕೀರ್ಣ ನಿರ್ಮಾಣ ಕಾಮಗಾರಿಗೆ ಇಂದು ಶಿಲಾನ್ಯಾಸ ನೆರವೇರಲಿದೆ ಎಂದು ಸಂಸದ ಹಾಗೂ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಂಸದೀಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಲ್ವಾದ ಜೋಶಿ ತಿಳಿಸಿದ್ದಾರೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ದಿಲ್ಲಿಯ ಐಐಟ ಹಾಗೂ ಪ್ರತಿಷ್ಠಿತ ಸ್ಕೂಲ್ ಆಫ್ ಪ್ಲಾನಿಂಗ್ ಆಂಡ್ ಆರ್ಕಿಟೆಕ್ಟ್ನ ತಾಂತ್ರಿಕ ಸಲಹೆ ಈ ಯೋಜನೆಗಿದ್ದು

ಎನ್

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಚನ್ನಬಸವಗೌಡ ಪಾಟೀಲ್ ತಿಳಿಸಿದ್ದಾರೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಕಾರವಾರದಲ್ಲಿ ಮಳೆಯಾಗುವ ಸಾಧ್ಯತೆಯಿದ್ದು ಆದರೆ ಉತ್ತರ ಒಳನಾಡಿನಲ್ಲಿ ಈ ಸಾಧ್ಯತೆ ತೀರಾ ಕಡಿಮೆ ಇದೆ ಬಾಗಲಕೋಟೆ ಗದಗ್ ಕಲಬುರ್ಗಿ ಮತ್ತು ವಿಜಯಪುರದಲ್ಲಿ ಬರುವ ನಾಲ್ಕೈದು ದಿನಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇಲ್ಲ ಎಂದು ಹೇಳಿದರು

ಕರ್ನಾಟಕ ಮತ್ತು ಕೇರಳದ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಸಿ

ಅದರಂತೆ ರಾಜ್ಯದ ವಿವಿಧ ಕಲಾವಿದರು ಬೇರೆ ಆಕಾಶವಾಣಿ ಕೇಂದ್ರಗಳು ಏರ್ಪಡಿಸಿದ ಆಕಾಶವಾಣಿ ಸಂಗೀತ ಸಮ್ಮೇಳನದಲ್ಲಿ ಭಾಗವಹಿಸಲು ತೆರಳಿದ್ದು ಗೌರವದ ವಿಷಯ

ಇಂದು ಸಂಜೆ ಧಾರವಾಡದ ಸೃಜನಾ ರಂಗಮಂದಿರದಲ್ಲಿ ಮಿಲಿಂದ್ ಯಶವಂತ ಚಿತ್ತಾಲ ಅವರ ಗಾಯನ ಅಲ್ಲಾರಖಾ ಕಲಾವಂತ ಅವರ ಸಾರಂಗಿ ಹಾಗೂ ಶುಭಂಕರ ಬ್ಹಾನರ್ಜಿ ಅವರಿಂದ ತಬಲಾ ಸೋಲೊ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಂಗೀತ ಮತ್ತು ಸೃತ್ಯ ಕ್ಷೇತ್ರಗಳಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಕಲಾವಿದರಿಗೆ ಕೊಡಮಾಡುವ ಪ್ರಸಕ್ತ ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ನಿನ್ನೆ ಪ್ರಕಟಿಸಲಾಗಿದೆ ಅಕಾಡೆಮಿ ಅಧ್ಯಕ್ಷ ಫಯಾಜ್ಖಾನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ಕಲಾಶ್ರೀ ಗೌರವ ಪ್ರಶಸ್ತಿಗೆ ಹಾವೇರಿ ಜಿಲ್ಲೆ ಹಿರೇಕೆರೂರಿನ ಹಿಂದೂಸ್ವಾನಿ ಸಂಗೀತ ವಿಭಾಗದಲ್ಲಿ ಗಾಯಕ ಫಕೀರಪ್ಪ ತಾಂದಳೆ ಸುಗಮ ಸಂಗೀತದಲ್ಲಿ ಕೊಪ್ಪಳದ ಸದಾಶಿವ ಪಾಟೀಲ ಕರ್ನಾಟಕ ಕಲಾಶ್ರೀ ವಾರ್ಷಿಕ ಪ್ರಶಸ್ತಿಯು ಹಾಡುಗಾರಿಕೆಗೆ ಬೆಂಗಳೂರಿನ ಡಾಕ್ಷರ್ ಬಿ

ವೇಣುಗೋಪಾಲ್ ಹಾರ್ಕೋನಿಯಂ ವಿಭಾಗದಲ್ಲಿ ಬೆಳಗಾವಿಯ ಸುಧಾಂಶು ಕುಲಕರ್ಣೆ ತಬಲಾದಲ್ಲಿ ಗುಲಬರ್ಗಾ ಸೋಮಶೇಖರ್ ಪಾಟೀಲ್ ಸಂಘ ಸಂಸೈಗೆ ಕೊಡಮಾಡುವ ಪ್ರಶಸ್ತಿಗೆ ಧಾರವಾಡ ಜಿಲ್ಲೆಯ ಕುಂದಗೋಳದ ಶ್ರೀಮಂತ ನಾನಾಸಾಹೇಬ ನಾಡಗೀರ ಸ್ಮತಿ ಪ್ರತಿಷ್ಠಾನ ಪ್ರಶಸ್ತಿಗೆ ಭಾಜನವಾಗಿದೆ ಈಗ ಚುಟುಕು ಸುದ್ದಿ ಇಳುವರಿ ಕಡಿಮೆ ಪಡೆದರೂ ಜನತೆಗೆ ವಿಷಮುಕ್ತ ಆಹಾರ ಕೊಡುವ ಸಾವಯವ ಕೃಷಿಕರ ಬದ್ಧತೆ ಮಾದರಿಯಾದುದು ಎಂದು ಸಂಸದ ಪ್ರಹ್ಲಾದ ಜೋತಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಯ ಭಗಿನಿ ಮಂಡಳಿಯಲ್ಲಿ ನಿನ್ನೆ ಆರಂಭವಾದ ದೇಸಿ ಅಕ್ಷಿ ಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು

ವೆಂಕಟೇಶ್ ಹಾವೇರಿಯಲ್ಲಿ ನಿನ್ನೆ ಹೇಳಿದ್ದಾರೆ

ನಾಗರಾಜ ಹೇಳಿದ್ದಾರೆ ರಾಯಚೂರಿನಲ್ಲಿ ನಿನ್ನೆ ಜರುಗಿದ ಸ್ವಚ್ವ ಭಾರತ ಅಭಿಯಾನ ಹಾಗೂ ಶೌಚಾಲಯ ಬಳಕೆ ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅಥಿತಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು ಏಕಲವ್ದ ಪ್ರಶಸ್ತಿ ಪುರಸ್ಟ್ರತ ಅಂತರರಾಷ್ಷೀಯ ಈಜುಪಟು ದಾವಣಗೆರೆಯ ಎಂ ರೇವತಿನಾಯಕ ಇಂಡೋನೇಷ್ಟಾದ ಜಕಾರ್ತದಲ್ಲಿ ನಡೆಯಲಿರುವ ಪ್ಯಾರಾಏಷಿಯನ್ ಗೇಮ್ಗೆ ಆಯ್ಕೆಯಾಗಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ಗ್ರಾಮೀಣ ಭಾಗಗಳಲ್ಲಿ ಸ್ವಚ್ಚತೆ ಕಾಪಾಡಲು ಮೊಬೈಲ್ ಬಳಕೆದಾರರ ವ್ಯವಸ್ಥಿತ ಜಾಲ ರೂಪಿಸುವ ಅಗತ್ಯ ಸಚಿವ ಕೃಷ್ಣ ಧೈರೇಗೌಡ ಅಭಿಮತ ಿ ಕಾಡಂಚಿನ ಪ್ರದೇಶದಲ್ಲಿ ಆನೆಗಳು ರೈಲ್ವೆ ಅಪಘಾತಕ್ಕೆ ಒಳಗಾವುದನ್ನು ತಪ್ಪಿಸಲು ಟೆಂಟ್ಕಲ್ ಬೇಲಿಗಳನ್ನು ಹಾಕಲು ಚಿಂತನೆ ಅರಣ್ಣ ಬಾತೆ ಸಚಿವ ಆರ್

ಿದ್ದ ಧಾರವಾಡದಲ್ಲಿಂದು ಆಕಾಶವಾಣಿ ಸಂಗೀತ ಸಮ್ಮೇಳನ ಖ್ಯಾತ ಕಲಾವಿದರಿಂದ ಕಾರ್ಯಕ್ರಮ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು